ಿತ ರಾಜ್ದದಲ್ಲಿ ಈ ಬಾರಿ ವಾಡಿಕೆಯ ಮಳೆ ಕುಂಠಿತ ಜುಲ್ಟೆ ತಿಂಗಳ ಮೊದಲ ವಾರದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಸಚಿವ ಎನ್

ಿ ಪರಿಸರ ಮಾಲಿನ್ನ ತಗ್ಗಿಸಲು ದೇತಾದ್ಯಂತ ಬಿ

್ತಿ ಆಯುಪಮಾನ್ ಭಾರತ ಯೋಜನೆ ಬಾಕಿ ಉಳಿದ ಫಲಾನುಭವಿಗಳಿಗೆ ಶೀಘ್ರವೇ ಗುರುತಿನ ಚೀಟಿ ವಿತರಣೆ ಕೇಂದ್ರ ಸಚಿವ ಅಶ್ತಿನಿ ಕುಮಾರ್ ಚೌಬೆ ಲೋಕಸಭೆಯಲ್ಲಿ ಪ್ರತಿಕ್ರಿಯೆ

ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ಬಳಿಕ ಸುಧಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯನ್ನು ಈ ವರ್ಷವೂ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ಒಪ್ಪಿಗೆ ನೀಡಲಾಗಿದೆ

ಈ ಓಂದೆ ಯಾವ ರೈತರು ಯಾವ ಬೆಳೆ ಬೆಳೆಯುತ್ತಿದ್ದಾರೆ ಎಂಬುದು ಪಪಣಿಯಲ್ಲಿ ದಾಖಲಾಗುತ್ತಿದ್ದವು ಆದರೆ ಇತ್ತೀಚಿಗೆ ಇದನ್ನು ಕೈಬಿಟ್ಟಿರುವುದರಿಂದ ಬೆಳೆಸಮೀಕ್ಷೆಯನ್ನು ಅಂದಾಜಿನ ಮೇಲೆ ಮಾಡಲಾಗುತ್ತಿತ್ತು ಇದರಿಂದ ಪಲವು ಸಮಸ್ಥೆ ಉಂಟಾಗಿರುವುದರಿಂದ ಈ ಬಾರಿ ತಂತ್ರಾಂಶವನ್ನು ಅಳವಡಿಸಿಕೊಂಡು ನಿಖರ ಬೆಳೆ ಸಮೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು

ಅದರಲ್ಲೂ ಕೈಗಾರಿಕಾ ಕ್ಷೇತ್ರ ಅತಿ ವೇಗವಾಗಿ ಬೆಳೆಯುತ್ತಿದೆ ಇದಕ್ಕಾಗಿ ಕೈಗಾರಿಕಾ ನೀತಿಯನ್ನು ತರಲಾಗುತ್ತಿದೆ ಎಂದು ಹೇಳಿದರು ತುಮಕೂರು ಜಿಲ್ಲೆಯು ಮುಂಬರುವ ದಿನಗಳಲ್ಲಿ ವಿಷ್ಕಾದ ಅತಿದೊಡ್ಡ ಕೈಗಾರಿಕಾ ಪಬ್ ಆಗಿ ಹೊರಹೊಮ್ಮಲಿದೆ

ಬೆಂಗಳೂರಿನಿಂದ ತುಮಕೂರಿಗೆ ಸಬ ಅರ್ಬನ್ ರೈಲು ತರಲು ಚಿಂತಿಸಲಾಗಿದೆ ಜೊತೆಗೆ ಮೆಟ್ರೋ ರೈಲು ಸಹ ತುಮಕೂರು ಸಮೀಪಕ್ಕೆ ಕೊಂಡೊಯ್ಡಲಾಗುವುದು ಎಂದು ಡಾಕ್ಟರ್ ಜಿ

ರಾಜ್ಞದಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ವಾಡಿಕೆಯ ಮಳೆಯ ಪ್ರಮಾಣ ಕಡಿಮೆಯಾಗಿರುವ ನಿಟ್ಟನಲ್ಲಿ ಜುಲೈ ತಿಂಗಳ ಮೊದಲ ವಾರದಲ್ಲಿ ಸರ್ಕಾರದಿಂದ ಮೋಡ ಬಿತ್ತನೆ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದು ಕೃಷಿ ಖಾತೆ ಸಚಿವ ಎನ್

ರಾಯಚೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಮುಂಗಾರು ತಡವಾಗಿ ಆರಂಭಗೊಂಡಿದ್ದು ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗುವ ಸಾಧ್ಯತೆಗಳು ಕಡಿಮೆ ಇವೆ ಎಂದರು ರೈತರಿಗೆ ಸ್ನಾರ್ಟ್ ಕಾರ್ಡ್ ವಿತರಣೆ ಮಾಡಲು ಉದ್ದೇಶಿಸಲಾಗಿದ್ದು ಈ ಕಾರ್ಡ್ನಲ್ಲಿ ರೈತರ ಎಲ್ಲ ಮಾಹಿತಿಯನ್ನು ಅಳವಡಿಸಲಾಗುವುದು ಇದರಿಂದ ಪದೇ ಪದೇ ದಾಖಲೆಗಳನ್ನು ಸಲ್ಲಿಸುವುದು ತಪ್ಪಲಿದೆ ಎಂದು ತಿಳಿಸಿದರು

ಎಸ್ ಆರ್

ಸಿಯ ರಾತ್ರಿ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಮಹಿಳೆಯರ ಬಗ್ಗೆ ಗೌರವದಿಂದ ನಡೆದುಕೊಳ್ಳುವಂತೆ ಪಾಗೂ ಅಕಸ್ಮಾತ್ ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ ಅದನ್ನು ಚಾಲಕರು ಮತ್ತು ನಿರ್ವಾಪಕರ ಗಮನಕ್ಕೆ ತರುವಂತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಪ್ರಕಟಣೆ ನೀಡಿದೆ ಈ ಕುರಿತು ಕೆ ಎಸ್ ಆರ್

ಸಿ ವ್ಯವಸ್ಥಾಪಕ ನಿರ್ದೇಶಕ ಶಿವಯೋಗಿ ಕಳಸದ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದು ಬಸ್ಗಳಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡುವುದನ್ನು ನಿಯಂತ್ರಿಸುವುದು ಇದರ ಉದ್ದೇಶವಾಗಿದೆ ಇಡೀ ದೇಶದಲ್ಲೇ ಇದೊಂದು ವಿಶೇಷ ಕ್ರಮವಾಗಿದ್ದು ಮಹಿಳೆಯರ ಮೇಲಿನ ದೌರ್ಜನ್ಕ ನಿಯಂತ್ರಣಕ್ಕೆ ಹಾಗೂ ಜನ ಸಾಮಾನ್ಯರಲ್ಲಿ ಲಿಂಗತ್ವ ಸಂವೇದನೆ ಬೆಳೆಸಲು ಇದು ಉತ್ತಮ ಕ್ರಮ ಎಂದು ಹೇಳಿದರು

ಪರಿಸರ ಮಾಲಿನ್ಯ ತಗ್ಗಿಸಲು ಕೇಂದ್ರ ಸರ್ಕಾರ ಪಲವಾರು ಪರಿಣಾಮಕಾರಿ ಕಾರ್ಯತ್ರಮಗಳನ್ನು ಜಾರಿಗೊಳಿಸಿದ್ದು ಬಿ

ಲೋಕಸಭೆಯಲ್ಲಿ ನಿನ್ನೆ ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಕರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚವರು ಸ್ವಜ್ಞ ಇಂಧನ ಪೂರೈಸಲು ತ್ರಮ ಕೈಗೊಳ್ಳಲಾಗಿದ್ದು ಮುಂದಿನ ವರ್ಷದಿಂದ ಬಿ ಎಸ್

ಇಟ್ಟಗೆ ಭಟ್ಟಗಳ ಮಾಲಿನ್ಯ ನಿಯಂತ್ರಣಕ್ಕೆ ತ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದರು

ಲೋಕಸಭೆಯಲ್ಲಿ ನಿನ್ನೆ ಪ್ರಶ್ನೋತ್ತರ ವೇಳೆಯಲ್ಲಿ ಈ ಮಾಹಿತಿ ನೀಡಿದ ಅವರು ಉಳಿದ ಫಲಾನುಭವಿಗಳಿಗೆ ಶೀಘ ಗುರುತಿನ ಚೀಟಿ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೇಂದ್ರ ರಸ್ತೆ ನಿಧಿಯಡಿ ನಡೆದಿರುವ ಪಲವಾರು ಕಾಂಕ್ರಿಟ್ ರಸ್ತೆಗಳ ಕಳಪೆ ಕಾಮಗಾರಿಗಳ ಬಗ್ಗೆ ತನಿಖೆ ನಡೆಸಬೇಕು ಎಂದು ಕೇಂದ್ರ ಸಂಸದೀಯ ವ್ಕವಹಾರಗಳ ಖಾತೆ ಸಚಿವ ಪ್ರಲ್ವಾದ ಜೋಶಿ ಮುಖ್ಯಮಂತ್ರಿ ಎಚ್

ಕಳವೆ ಕಾಮಗಾರಿಗಳ ಬಗ್ಗೆ ರಾಜ್ಯ ಸರಕಾರದಿಂದ ತನಿಖೆ ಮಾಡಿಸಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ

ಎ ಜುವೆಲ್ಲ್ ಬಹುಕೋಟ ಹಗರಣಕ್ಕೆ ಸಂಬಂಧಿಸಿದಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಜಮೀರ್ ಅಪಮ್ಮದ್ ಖಾನ್ ಅವರಿಗೆ ಇಡಿ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ

ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಆಪಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಜಮೀರ್ ಅಹಮ್ನದ್ ಖಾನ್

ಇದಕ್ಕೆ ಸೂಕ್ತ ಉತ್ತರ ನೀಡಲಾಗುವುದು ತಾವು ಯಾವುದೇ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಸಿಬಿಐ ಇಡಿ ಅಥವಾ ಎಸ್ಐಟಿ ಸೇರಿದಂತೆ ಯಾವುದೇ ತೆರನಾದ ತನಿಖೆಗೆ ಸಿದ್ದ ಎಂದು ಸ್ಪಷ್ಟನೆ ನೀಡಿದರು

ದಾವಣಗೆರೆಯಲ್ಲಿ ನಿನ್ನೆ ಸುಧ್ಗಿಗಾರರೊಂದಿಗೆ ಮಾತನಾಡಿದ ಅವರು ಬರುವ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ವಿಚಾರವನ್ನು ಬಹುದೊಡ್ಡ ವಿಷಯವಾಗಿ ಪರಿಗಣಿಸಲಾಗುವುದು ಭೂಮಿ ಮಾರಾಟ ಮಾಡುವುದನ್ನು ಬಿಜೆಪಿ ಎಂದಿಗೂ ಸಹಿಸುವುದಿಲ್ಲ ಎಂದರು ರಾಜ್ಯ ವಿಧಾನಸಭೆಗೆ ಮಧ್ಯಂತರ ಚುನಾವಣೆಯ ಬಗ್ಗೆ ಬಿಜೆಪಿಗೆ ಯಾವುದೇ ಆಸಕ್ತಿ ಇಲ್ಲ ಒಂದು ವೇಳೆ ಅನಿವಾರ್ಯವಾದರೆ ಪಕ್ಷ ಹಿಂದಡಿ ಇಡುವುದಿಲ್ಲ ಎಂದು ಕೋಟಾ ಶ್ರೀನಿವಾಸ್ ಮೂಜಾರಿ ಹೇಳಿದರು ಶೀಘವೇ ಮೇಕೆದಾಟು ಯೋಜನೆಯನ್ನು ಅನುಷ್ಯಾನಗೊಳಿಸಬೇಕು ಎಂದು ಹೋರಾಟಗಾರ ವಾಟಾಳ್ ನಾಗರಾಜ್ ಸರ್ಕಾರವನ್ನು ಆಗ್ರಹಿಸಿದರು ರಾಮನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಕಾವೇರಿ ನಮ್ನ ಕನ್ನಡಿಗರ ಪಕ್ಕು ನ್ಯಾಯಯುತವಾಗಿ ತಮಿಳುನಾಡಿಗೆ ನೀರು ಬಿಟ್ಟ ನಂತರ ನಮ್ಮ ನೆಲದಲ್ಲಿ ಜಲಾಶಯ ನಿರ್ಮಿಸಲು ಕೇಂದ್ರದ ಮಧ್ಯಸ್ಥಿಕೆ ಅವಶ್ಯವಿಲ್ಲ

ಕುಮಾರಸ್ವಾಮಿ ಅವರು ಮೇಕೆದಾಟು ಯೋಜನೆಯನ್ನು ಪ್ರಾಂಭಿಸಬೇಕು ಎಂದು ಆಗ್ರಹಿಸಿದರು

ರ್ತಿ ರಾಜ್ಜದಲ್ಲಿ ಈ ಬಾರಿ ವಾಡಿಕೆಯ ಮಳೆ ಕುಂಠಿತ ಜುಲೈ ತಿಂಗಳ ಮೊದಲ ವಾರದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಸಚಿವ ಎನ್

ಪರಿಸರ ಮಾಲಿನ್ದ ತಗ್ಗಿಸಲು ದೇತಾದ್ಯಂತ ಬಿ

ಆಯುಷಮಾನ್ ಭಾರತ ಯೋಜನೆ ಬಾಕಿ ಉಳಿದ ಫಲಾನುಭವಿಗಳಿಗೆ ಶೀಘವೇ ಗುರುತಿನ ಚೀಟಿ ವಿಶರಣೆ ಕೇಂದ್ರ ಸಚಿವ ಅಶ್ವಿನಿ ಕುಮಾರ್ ಚೌಬೆ ಲೋಕಸಭೆಯಲ್ಲಿ ಪ್ರತಿಕ್ರಿಯೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು